ಅಕ್ರಮ ಮರಳು ಸಾಗಾಣಿಕೆ ನಿಯಂತ್ರಣಕ್ಕೆ ಕಠಿಣ ಕಾನೂನು ಅಗತ್ತ ಉಪಮುಖ್ಚಮಂತ್ರಿ ಡಾ

ನಾಮಪತ್ರ ಸಲ್ಲಿಕೆ ವೇಳೆ ತಮ್ಪ ಮಾಹಿತಿ ನೀಡುವ ಅಭ್ಯರ್ಥಿಗಳನ್ನು ಅನರ್ಹಗೊಳಿಸುವ ನಿಯಮ ರೂಪಿಸುವಂತೆ ಕಾನೂನು ಸಚಿವಾಲಯಕ್ಕೆ ಚುನಾವಣಾ ಆಯೋಗ ಶಿಫಾರಸ್ಸು ಅಕ್ರಮ ಮರಳು ಸಾಗಾಣಿಕೆ ನಿಯಂತ್ರಣಕ್ಕೆ ಕಠಿಣ ಕಾನೂನು ಜಾರಿಗೊಳಿಸಬೇಕಾದ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಒತ್ತಿ ಹೇಳಿದ್ದಾರೆ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಧಿಕಾರಗಳ ಸಂರಕ್ಷಣೆ ಹಾಗೂ ಹೆಚ್ಚುತ್ತಿರುವ ಅಕ್ರಮ ಮರಳು ಪ್ರಕರಣದ ತಡೆಗೆ ನೂತನ ಕಾನೂನು ರೂಪಿಸುವ ಅಗತ್ಯವಿದೆ ಎಂದರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕರ್ನಾಟಕದಿಂದ ಸ್ಪರ್ಧಿಸುವುದಿಲ್ಲ ಅವರು ಅಮೇಥಿಯಿಂದಲೇ ಕಣಕ್ಕಿಳಿಯುತ್ತಾರೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ತ ಹೇಳಿದ್ದಾರೆ ಸಚಿವ ಸಂಮಟ ಮನಾರಚನೆಯಿಂದ ಅಸಮಾಧಾನ ವ್ಯಕ್ತವಾದ ಬಗೆಗೆ ಪ್ರತಿಕ್ರಿಯಿಸಿರುವ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸಂಪುಟ ಸ್ಮಾನದ ಆಕಾಂಕ್ಷಿಗಳೆಲ್ಲರಿಗೂ ಸಚಿವ ಸ್ಮಾನ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಇಂದು ರೈತ ದಿನ

ಕೃಷಿ ವಲಯದಲ್ಲಿ ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಮೂಲಕ ಉತ್ಪಾದನೆ ಹೆಚ್ಚಳ ಸೇರಿದಂತೆ ರೈತರು ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ರೈತರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದ ಮಾಜಿ ಪ್ರಧಾನಿ ಚೌಧರಿ ಚರಣಸಿಂಗ್ ಅವರ ಗೌರವಾರ್ಥ ಅವರ ಜನ್ಮ ದಿನದಂದು ರೈತರ ದಿನಾಚರಣೆ ಆಚರಿಸಲಾಗುತ್ತದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿಂದು ಕೃಷಿ ಇಲಾಖೆ ವತಿಯಿಂದ ರೈತರ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ನಾರಾಯಣಸ್ವಾಮಿ ಮಾತನಾಡಿ ರೈತರು ಕೃಷಿ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿರುವ ಮೂಲಕ ಸರ್ಕಾರದ ವಿವಿಧ ಸೌಲಭ್ವಗಳನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದರು ಕೃಷಿ ವಿಜ್ವಾನ ಕೇಂದ್ರದ ವಿಷಯ ತಜ್ವರು ರೈತರಿಗೆ ಕೃಷಿ ಪದ್ದತಿಗಳ ಕುರಿತು ಮಾಹಿತಿ ನೀಡಿದರು ಜಿಲ್ಲಾ ಮಟ್ಟದ ಕೃಷಿ ಪ್ರಶಸ್ತಿ ಪಡೆದ ರೈತರನ್ನು ಇದೇ ಸಂದರ್ಭದಲ್ಲಿ ಅಭಿನಂದಿಸಲಾಯಿತು ಅತ್ಯಪ್ತ ಕಾಂಗ್ರೆಸ್ ಶಾಸಕರನ್ನು ಭಾರತೀಯ ಜನತಾ ಪಕ್ಷಕ್ಕೆ ಸೆಳೆಯಲು ಆಪರೇಷನ್ ಕಮಲ ಮಾಡಿಲ್ಲ ಎಂದು ಬಿಜೆಪಿ ರಾಜ್ಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಬಿ

ವಿಜಯೇಂದ್ರ ಬಳ್ಳಾರಿಯಲ್ಲಿ ಹೇಳಿದ್ದಾರೆ ಪಕ್ಷ ಸಂಘಟನೆಯೇ ತಮ್ಮ ಗುರಿಯಾಗಿದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಅಧಿಕಾರ ಉಳಿಸಿಕೊಳ್ಳಲು ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಜೆಡಿಎಸ್ ಯಾರ ಮೇಲಾದರೂ ಆಪರೇಷನ್ ಕಮಲದ ಆರೋಪ ಮಾಡುತ್ತಾರೆ ಎಂದು ರಾಜ್ಯ ಬಿಜೆಪಿ ಉಪಾಧ್ವಕ್ಷ ಬಿ ಶ್ರೀರಾಮುಲು ಹೇಳಿದ್ದಾರೆ ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಪರೇಷನ್ ಕಮಲದ ಬಗ್ಗೆ ತಮ್ಮ ಮೇಲಿನ ಆರೋಪ ತಳ್ಳಿ ಹಾಕಿದರು ಪಕ್ಷದ ತೀರ್ಮಾನಕ್ಕೆ ಬದ್ದ ಎಂದರು ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಯಾಗಲಿಲ್ಲ ಎಂದು ಆರೋಪಿಸಿದರು ವಿಜಯಮರದ ವಿವಿಧ ವಸತಿ ನಿಲಯಗಳಿಗೆ ಜಿಲ್ಲಾಧಿಕಾರಿ ಎಸ್

ಶೆಟ್ಟೆಣ್ಣವರ ಅನಿರೀಕ್ಷಿತ ಭೇಟಿ ನೀಡಿ ನಿಲಯದ ವ್ಯವಸ್ಟೆ ವಿದ್ಯಾರ್ಥಿಗಳಿಗೆ ಒದಗಿಸಿರುವ ಸೌಲಭ್ಯಗಳ ಕುರಿತು ಪರಿಶೀಲನೆ ನಡೆಸಿದರು ಹೊನ್ನುಟಗಿಯ ಸರಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕಗ್ಗೋಡದ ಮೆಟ್ರಿಕ್ ಪೂರ್ವ ವಸತಿ ನಿಲಯಗಳಿಗೆ ಅವರು ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಅಡುಗೆ ಕೋಣೆ ಸ್ವಚ್ಛಕೆ ವಿದ್ಯಾರ್ಥಿಗಳಿಗೆ ನೀಡಲಾಗುವ ಉಪಹಾರ ಹಾಗೂ ಶಿಕ್ಷಣದ ಗುಣಮಟ್ಟದ ಕುರಿತು ಪರಿಶೀಲಿಸಿದರು ನಿಲಯದ ಸೌಲಭ್ಣಗಳ ಕುರಿತು ವಿದ್ವಾರ್ಥಿಗಳಿಂದ ಅವರು ಮಾಹಿತಿ ಪಡೆದರು

ಖಾಸಗಿ ವಲಯ ಸೇರಿದಂತೆ ವೈದ್ಯಕೀಯ ಸೇವೆಯ ಗುಣಮಟ್ಟ ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಎಂದು ಆಯೋಗ ಅಸಮಾಧಾನ ವ್ಯಕ್ತಪಡಿಸಿದೆ ವೈದ್ಯರು ನರ್ಸ್ಗಳು ಲ್ಯಾಬ್ ಟೆಕ್ನೀಷಿಯನ್ ವೈದ್ಯಕೀಯ ಪದವಿ ಬೋಧಕರು ಸೇರಿದಂತೆ ಈ ವಲಯದಲ್ಲಿ ಸಿಬ್ಬಂದಿ ಕೊರತೆಯಿದ್ದು ಇದನ್ನು ನೀಗಿಸಲು ಚೌಕಟ್ಟು ರೂಪಿಸಬೇಕಿದೆ ಎಂದು ನೀತಿ ಆಯೋಗ ಹೇಳಿದೆ ಕರ್ನಾಟಕ ಅಂಧ್ರಪ್ರದೇಶ ತಮಿಳುನಾಡು ಕೇರಳ ಗುಜರಾತ್ ಮತ್ತು ಮಹಾರಾಷ್ಷಗಳಲ್ಲಿ ಮಾತ್ರ ವೈದ್ಯಕೀಯ ಮತ್ತು ನರ್ಸಿಂಗ್ ವಿದ್ಯಾಲಯಗಳು ಹೆಜ್ವಿನ ಸಂಖ್ಯೆಯಲ್ಲಿದೆ ದೇಶಾದ್ಯಂತ ವೈದ್ಯಕೀಯ ಶಿಕ್ಷಣ ದೊರೆಯುವಂತಾಗಲು ಇಂತಹ ಸಂಸ್ಟೆಗಳನ್ನು ಸ್ವಾಪಿಸಬೇಕಿದೆ ಎಂದು ಆಯೋಗ ಸಲಹೆ ನೀಡಿದೆ

ಮುಂಬರುವ ದಿನಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಅಭ್ವರ್ಥಿಗಳು ನಾಮಪತ್ರ ಸಲ್ಲಿಸುವವರು ನೀಡುವ ವಿವರಗಳು ಸತ್ವಕ್ಕೆ ದೂರವಾಗಿದ್ದರೆ ಅಂತಹ ಅಭ್ವರ್ಥಿಗಳನ್ನು ಅನರ್ಹಗೊಳಿಸುವ ಸಂಬಂಧ ಕ್ರಾಂತಿಕಾರಕ ಹೆಜ್ಜೆ ಇರಿಸಲು ಚುನಾವಣಾ ಆಯೋಗ ಮುಂದಾಗಿದೆ ಕಾನೂನು ಸಚಿವಾಲಯಕ್ಕೆ ಅಭ್ಯರ್ಥಿಗಳ ಚುನಾವಣಾ ವೆಚ್ಚ ಮಿತಿ ಲಂಚ ಸ್ವೀಕಾರ ಅಪರಾಧ ಎಂದು ಪರಿಗಣಿಸುವುದೂ ಸೇರಿದಂತೆ ವಿವಿಧ ಶಿಫಾರಸ್ಸುಗಳನ್ನು ಚುನಾವಣಾ ಆಯೋಗ ಮಾಡಿದೆ ಅಭ್ವರ್ಥಿಗಳು ನಾಮಪತ್ರ ಸಲ್ಲಿಸುವ ವೇಳೆ ನೀಡುವ ವಿವರಗಳು ಸುಳ್ಳು ಎಂದು ಸಾಬೀತಾದರೆ ಆರು ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತಿದ್ದು ಇದನ್ನು ಚುನಾವಣಾ ಅಪರಾಧ ಎಂದು ಪರಿಗಣಿಸುವಂತೆ ಆಯೋಗ ಸಲಹೆ ನೀಡಿದೆ ಭಾರತದಲ್ಲಿ ಇಂದು ಸಂಶೋಧಕರು ತಮ್ಮ ಸಂಶೋಧನಾತ್ಮಕ ಲೇಖನ ಮತ್ತು ಟಿಪ್ಪಣಿಗಳನ್ನು ಮಂಡಿಸಲು ವಿಘುಲ ಅವಕಾಶಗಳು ಇವೆ ಎಂದು ನಿಯಾಸ್ನ ಪ್ರೊಫೆಸರ್ ಎಲ್

ಐವತ್ತು ವರ್ಷಗಳ ಹಿಂದೆ ಈ ಅವಕಾಶ ದುರ್ಲಭವಾಗಿತ್ತು ಆದರೆ ಇಂದು ಹಲವಾರು ಸಮಾವೇಶಗಳಲ್ಲಿ ಸಂಶೋಧಕರು ತಮ್ಮ ಲೇಖನವನ್ನು ಮಂಡಿಸುವ ಅವಕಾಶವಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ರಿಜಿಸ್ವಾರ್ ಪ್ರೊಫೆಸರ್ ಬಿ

ರವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ವಾಲಯ ಇಂದು ಸುಧಾರಣೆಯ ಹಾದಿ ಹಿಡಿದಿದ್ದು ಅದಕ್ಕೆ ಅಂತಾರಾಷ್ಷೀಯ ಮಾನ್ನತೆ ದೊರೆಯಲು ಎಲ್ಲಾ ಪ್ರಯತ್ನ ನಡೆದಿದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ತಾವು ಸಂಶೋಧನೆ ಮಾಡಿ ನಿರ್ಮಿಸಿದ ಘಟಕ ದುಬಾರಿ ವೆಚ್ವದ್ದಾಗದೇ ಮಾರುಕಟ್ಟೆಯಲ್ಲಿ ವಿಶೇಷ ಸ್ಟಾನ ಪಡೆಯಬೇಕು ಎಂದು ವಿಜಯಪುರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಕಾಸ ಕಿಶೋರ ಸುರಳಕರ ಹೇಳಿದ್ದಾರೆ ಇನ್ಸ್ಟೈರ್ ಆವಾರ್ಡ ಪಡೆದ ವಿದ್ವಾರ್ಥಿ ವಿದ್ವಾರ್ಥಿನಿಯರ ಜಿಲ್ಲಾ ಮಟ್ಟದ ವಿಜ್ಞಾನ ಮಾದರಿಗಳ ಪ್ರದರ್ಶನ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ವಿಜ್ಞಾನ ಗಣಿತ ವಿಷಯಗಳಲ್ಲಿ ಸಂಶೋಧನೆ ಕೈಗೊಳ್ಳಲು ಪೋತ್ಸಾಹ ದೊರೆಯಬೇಕು ಅಧಿಕ ಬೇಡಿಕೆಯ ವಿಶೇಷ ಸಾಧನಗಳನ್ನು ವಿದ್ವಾರ್ಥಿಗಳು ಆವಿಷ್ಠರಿಸಬೇಕು ಎಂದರು ಜಮಖಂಡಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯ ರಾಜೀವ ನಾಯಕ ಮಾತನಾಡಿ ಉತ್ತಮ ಸಾಧನೆ ಮಾಡಿದ ವಿದ್ವಾರ್ಥಿಗಳಿಗೆ ಶಿಷ್ಟವೇತನ ಹಾಗೂ ಹೊಸ ಸಂಶೋಧನೆಗೆ ಸಹಕಾರ ನೀಡಲಾಗುವುದು ಎಂದರು

ಚಿಕ್ಕಬಳ್ಳಾಪುರದಲ್ಲಿ ಹನುಮ ಜಯಂತಿ ಭಾಗವಾಗಿ ಹೊರವಲಯದ ಸೂಲಾಲಪ್ಪನ ದಿಣ್ಣೆ ಬಳಿಯಿರುವ ವೀರಾಂಜನೇಯಸ್ವಾಮಿ ದೇವಾಲಯದಲ್ಲಿ ಇಂದು ಕಡಲೆಕಾಯಿ ಪರಿಷೆ ನಡೆಯಿತು

ಗದಗದಲ್ಲಿ ಕನ್ನಡ ಮತ್ತು ಸಂಸ್ಟತಿ ಇಲಾಖೆ ವತಿಯಿಂದ ಇಂದು ಬೆಳಗ್ಗೆ ಉದ್ಯಾನವನದಲ್ಲಿ ಉದಯರಾಗ ಸುಗಮ ಸಂಗೀತ ಕಾರ್ಯಕ್ರಮ ನಡೆಯಿತು

ಭವಿಷ್ಠದ ದಿನಗಳಲ್ಲಿ ಮನುಕುಲ ಪ್ರಾಣಿ ಸಂಕುಲ ಆರೋಗ್ಟದಿಂದ ಇರಬೇಕಾದರೆ ಪರಿಸರದ ರಕ್ಷಣೆ ಅಗತ್ತ ಎಂದು ವಿಜಯಮರ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ನಾಸಕ ಪ್ರೋ

ಅಬ್ದುಲ್ ಕಲಾಂ ದ್ವೀಪದಲ್ಲಿಂದು ಬೆಳಗ್ಗೆ ಪರೀಕ್ಷಾರ್ಥ ಪ್ರಯೋಗ ನಡೆಯಿತು

ಮುನ್ಸೂಚನೆಯಂತೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರಿಯಲಿದೆ ಬೆಂಗಳೂರಿನಲ್ಲಿ ಭಾಗತಃ ಮೋಡ ಕವಿದ ವಾತಾವರಣ ಬೆಳಗಿನ ಜಾವ ಕೆಲವೆಡೆ ಮಂಜು ಬೀಳಲಿದೆ